ದೇತಾದ್ದಂತ ಇಂದಿನಿಂದ ಟೋಲ್ ಸಂಗ್ರಹಕ್ಕಾಗಿ ಎಲ್ಲಾ ವಾಹನಗಳಿಗೆ ಫಾಸ್ಟ್ಟ್ಟಾಗ್ಗಳು ಅಥವಾ ಪೂರ್ವ ಪಾವತಿ ಪುನರ್ಭರ್ತಿ ಟ್ಲಾಗ್ಗಳು ಕಡ್ಡಾಯ

ತ್ವರಿತ ವಿಜಯಗಳನ್ನು ಪಡೆಯಲು ನೇರ ಮತ್ತು ಅರ್ಥಮೂರ್ಣ ಶಕ್ತಿಗಳ ಅಗತ್ಯ ಸೇನಾ ವರಿಷ್ಠ ಜನರಲ್ ಬಿಪಿನ್ ರಾವತ್ ಪ್ರತಿಪಾದನೆ

ಕೇಂದ್ರ ಸರ್ಕಾರ ಇತ್ತೀಚೆಗಷ್ನೇ ರಾಷ್ಟೀಯ ವಿದ್ಯುನ್ಮಾನ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೊಳಿಸಿತ್ತು ಟೋಲ್ಗಳಲ್ಲಿ ಇಂಧನ ಮತ್ತು ಸಮಯದ ಉಳಿತಾಯ ಮಾಲಿನ್ನ ಉಂಟಾಗುವುದನ್ನು ತಡೆಯುವ ಮತ್ತು ಸುಗಮ ಸಂಚಾರಕ್ಕಾಗಿ ಅನುವು ಮಾಡಿಕೊಡುವ ಉದ್ದೇಶದಿಂದ ಫಾಸ್ಟ್ಟ್ಯಾಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಎಲ್ಲಾ ವಾಹನಗಳ ಚಾಲಕರುಗಳು ಫಾಸ್ಟ್ಟ್ಲಾಗ್ ಹೊಂದುವ ಮೂಲಕ ತೆರಿಗೆ ಪಾವತಿಗಾಗಿ ಟೋಲ್ಗಳಲ್ಲಿ ನಿಲ್ಲದೆ ಸುಗಮವಾಗಿ ಸಂಚರಿಸಬಹುದಾಗಿದೆ ಭಾರತೀಯ ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರ ವಿದ್ದುನ್ನಾನ ಟೋಲ್ ಸಂಗ್ರಹ ವ್ಣವಸ್ವೆಯನ್ನು ಎಲ್ಲಾ ಟೋಲ್ಗಳಲ್ಲೂ ಜಾರಿಗೆ ತರಲಿದೆ ಇದರ ಮೂಲಕ ಫಾಸ್ಟ್ಟ್ಯಾಗ್ ಹೊಂದಿರುವ ವಾಹನಗಳು ಸಂಚರಿಸುತ್ತಿರುವಾಗಲೇ ಹಣವನ್ನು ಪಡೆಯಲಾಗುತ್ತದೆ ಟೋಲ್ಗಳಲ್ಲಿ ಒಂದು ಮಾರ್ಗ ಹೊರತುಪಡಿಸಿ ಉಳಿದೆಲ್ಲಾ ಮಾರ್ಗಗಳು ಫಾಸ್ಟ್ಲಾಗ್ ವ್ಠವಸ್ಥೆ ಒಳಗೊಂಡಿರುತ್ತವೆ

ಹೆಡ್ ಜಾರ್ಖಂಡ್ನಲ್ಲಿ ನಾಳೆ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ನಾಲ್ಲನೇ ಹಂತದ ಮತದಾನಕ್ಕೆ ಸಕಲ ಸಿದ್ದತೆಗಳನ್ನು ಕ್ಲೆಗೊಳ್ಟಲಾಗಿದೆ

ಚುನಾವಣಾ ಸಿಬ್ಬಂದಿ ಈಗಾಗಲೇ ತಮ್ಮ ಸ್ಥಳಗಳಗೆ ತೆರಳಿದ್ದಾರೆಂದು ಜಾರ್ಖಂಡ್ ಮುಖ್ಯ ಚುನಾವಣಾಧಿಕಾರಿ ವಿನಯ್ ಕುಮಾರ್ ಹೇಳಿದ್ದಾರೆ ಇಂದು ಮದ್ಕಾಹ್ನದ ವೇಳೆಗೆ ಅವರುಗಳು ತಮ್ಮ ತಮ್ಮ ಮತಕೇಂದ್ರಗಳಿಗೆ ತಲುಪುವಂತೆ ನಿರ್ದೇಶಿಸಲಾಗಿದೆ ಹೆಡ್ ತ್ವರಿತ ವಿಜಯಗಳನ್ನು ಪಡೆಯಲು ನೇರ ಮತ್ತು ಅರ್ಥಮೂರ್ಣ ಶಕ್ತಿಗಳ ಅಗತ್ಯತೆಯನ್ನು ಸೇನಾ ವರಿಷ್ಣ ಜನರಲ್ ಬಿಪಿನ್ ರಾವತ್ ಪ್ರತಿಪಾದಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಅವರು ಮನೋಹರ್ ಪರಿಕ್ಕರ ಸ್ತಾರಕ ಉಪನ್ನಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಷ್ಷೀಯ ಭದ್ರತೆಗೆ ಬೆದರಿಕೆಯು ಇಂದು ಹೆಚ್ಚು ಹೆಚ್ಚು ಸಂಕೀರ್ಣವಾಗತೊಡಗಿದೆ ಹಾಗಾಗಿ ಪ್ರತಿಯೊಬ್ಲ ನಾಗರಿಕನೂ ರಾಷ್ಷೀಯ ಭದ್ರತೆಯಲ್ಲಿ ಭಾಗಿದಾರನಾಗಬೇಕು ಎಂದರು

ಕೇಂದ್ರ ವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಸಿಂಗ್ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ರಾಷ್ಷೀಯ ಇಂಧನ ಸಂರಕ್ಷಣೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು

ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಸಿಂಗ್ ದೇಶದ ಸುಸ್ವಿರ ಅಭಿವೃದ್ದಿಯ ಹಾದಿಯಲ್ಲಿ ವಿದ್ಗುತ್ ಸಂರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳಿದರು ಇಂಧನ ಸಾಮರ್ಥ್ನ ಕಾರ್ಯಕ್ರಮ ಬ್ಲೂರೋದ ಪ್ರಯತ್ನ ಮತ್ತು ಫಲಿತಾಂಶಗಳನ್ನು ಇಂಧನ ಸಚಿವರು ತ್ಲಾಭಿಸಿದರು ಹಾಗೂ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ತೋರಿದ ಪ್ರಾಮಾಣಿಕ ಪ್ರಯತ್ನಗಳಿಗಾಗಿ ಉದ್ಯಮವನ್ನು ಪ್ರಶಂಸಿಸಿದರು ಸಮಾರಂಭದಲ್ಲಿ

ನ್ಡಾಯಾಂಗ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆ ಮಾಡಬೇಕೆಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಸ್

ಇತ್ತೀಚೆಗಷ್ಟೆ ನ್ಯಾಯಾಂಗದ ಅತ್ತುನ್ನತ ಹುದ್ದೆ ಏರಿರುವ ಬೋಬ್ದೆ ಅವರಿಗೆ ನಾಗಪುರದಲ್ಲಿ ನಿನ್ನೆ ಹೈಕೋರ್ಟ್ ಬಾರ್ ಅಸೋಷಿಯೇಷನ್ ವತಿಯಿಂದ ಸನ್ನಾನ ಸಮಾರಂಭ ಆಯೋಜಿಸಲಾಗಿತ್ತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು

ಇದು ಅಂತಿಮವಾಗಿ ಸಾಕ್ಷ್ಟಗಳು ಮತ್ತು ದಾಖಲೆಗಳ ಕುರಿತು ಓದುವ ಪ್ರಕ್ರಿಯೆಯನ್ನು ಸರಾಗಗೊಳಿಸುತ್ತದೆ ಎಂದರು

ಅಸ್ಲಾಂನಲ್ಲಿ ಸೃಷ್ಟಿಯಾಗಿದ್ದ ಬಿಗುವಿನ ವಾತಾವರಣ ತಿಳಿಯಾಗಿದ್ದು ನಿಧಾನವಾಗಿ ಸಹಜಸ್ಥಿತಿಗೆ ಬರುತ್ತಿದೆ

ಗುವಾಹಟ ಮತ್ತು ದಿಬ್ರುಗಢ ಪ್ರದೇಶಗಳಲ್ಲಿ ನಿನ್ನೆ ಕೆಲ ಕಾಲ ನಿಷೇಧಾಜ್ವೆಯನ್ನು ಸಡಿಲುಗೊಳಿಸಲಾಗಿತ್ತು ಗುವಾಹಟಯಲ್ಲಿ ವಸ್ತುಗಳ ಖರೀದಿಗಾಗಿ ಹೆಚ್ಚನ ಸಂಖ್ಯೆಯಲ್ಲಿ ಜನರು ಮಾರುಕಟ್ಟೆಗೆ ಆಗಮಿಸಿದ್ದರು ವಾಹನಗಳ ಸಂಚಾರ ಕೂಡ ಆರಂಭವಾಗಿತ್ತು ಇನ್ನು ಮೇಘಾಲಯದಲ್ಲಿ ಸಹ ಲುಮ್ಡಿಯಂಗ್ರಿ ಮತ್ತು ಪೂರ್ವ ಖಾಸಿ ಬೆಟ್ಟಗಳ ಜಿಲ್ಲೆಗಳ ಸರ್ದಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಒಂಬತ್ತು ಗಂಟೆಗಳ ಕಾಲ ನಿಷೇಧಾಜ್ವೆಯನ್ನು ಸಡಿಲಗೊಳಿಸಲಾಗಿತ್ತು ಈ ನಡುವೆ ಮುಖ್ಯಮಂತ್ರಿ ಕೊನ್ರಾಡ್ ಕೆ ಸಂಗ್ಮಾ ನೇತೃತ್ವದ ಮೇಘಾಲಯ ಡೆಮಾಕ್ರೆಟಕ್ ಮೈತ್ರಿ ನಿಯೋಗವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟ ಮಾಡಿ ರಾಜ್ಯದಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅನುಷ್ಠಾನಗೊಳಿಸಲು ಆಗ್ರಹ ಮಾಡಿತು ಹೆಡ್ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ವಿವಿಧ ರಾಜ್ಯಗಳಲ್ಲಿ ಕಲ್ಲು ತೂರಾಟದಂತಹ ಕಾನೂನು ಬಾಹಿರ ಚಟುವಟಕೆಗಳಲ್ಲಿ ಮಕ್ಕಳನ್ನು ಬಳಸಿಕೊಂಡಿರುವ ಸಂಬಂಧ ರಾಷ್ವೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎನ್ಸಿಪಿಸಿಆರ್ ಎಲ್ಲಾ ರಾಜ್ಲಗಳ ಪೋಲೀಸ್ ಮಹಾನಿರ್ದೇಶಕರುಗಳಿಗೆ ಸೂಕ್ತ ನಿರ್ದೇಶನ ನೀಡಿದೆ ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟ ಮತ್ತು ಇತರ ಹಿಂಸಾಚಾರದಂತಹ ಕಾನೂನುಬಾಹಿರ ಚಟುವಟಕೆಗಳಲ್ಲಿ ಕೆಲವು ಪ್ರತಿಭಟನಾಕಾರರ ಗುಂಪುಗಳು ಮಕ್ಕಳನ್ನು ಬಳಸಿಕೊಳ್ಳುವುದು ಆಯೋಗದ ಗಮನಕ್ಕೆ ಬಂದಿದೆ ಎಂದು ಎನ್ಸಿಪಿಸಿಆರ್ ಹೇಳದೆ

ಮಕ್ಕಳನ್ನು ಪ್ರತ್ಯೇಕವಾಗಿ ಅಥವಾ ಗುಂಪಿನಂತೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವ ಯಾವುದೇ ವಯಸ್ತ ಅಥವಾ ವಯಸ್ತ ಗುಂಪುಗಳು ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲುವಾಸ ಶಿಕ್ಷೆಗೆ ಅರ್ಹರಾಗಿರುತ್ತಾರೆ ಮತ್ತು ಐದು ಲಕ್ಷ ರೂಪಾಯಿಗಳವರೆಗೆ ದಂಡ ಕೂಡಾ ವಿಧಿಸಬಹುದಾಗಿದೆ ಮಹಾರಾಪ್ಸ ಮುಖ್ಯಮಂತ್ರಿ ಉದ್ದವ್ ಶಾಕ್ರೆ ಅವರು ತಮ್ಮ ಸಂಪುಟದಲ್ಲಿ ಎನ್ಸಿಪಿ ಸಚಿವರುಗಳಾದ ಜಯಂತ್ ಪಾಟೀಲ್ ಮತ್ತು ಛಂಗನ್ ಭುಜಬಲ್ ಅವರಿಗೆ ಹಂಚಲಾಗಿದ್ದ ಖಾತೆಗಳಲ್ಲಿ ಬದಲಾವಣೆ ಮಾಡಿದ್ದಾರೆ ಜಯಂತ್ ಪಾಟೀಲ್ಗೆ ನೀರಾವರಿ ಇಲಾಖೆಯನ್ನು ನೀಡಲಾಗಿದ್ದರೆ ಛಂಗನ್ ಭುಜಬಲ್ಗೆ ಆಹಾರ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ರಕ್ಷಣೆ ಹಾಗೂ ಅಲ್ಪಸಂಖ್ವಾತ ಸಚಿವಾಲಯದ ಖಾತೆಗಳನ್ನು ನೀಡಲಾಗಿದೆ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ತೀವ್ರ ಚಳಿ ಪರಿಸ್ಟಿತಿ ಮುಂದುವರಿದಿದೆ ಜಮ್ಮ ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನ ಹಲವು ಭಾಗಗಳಲ್ಲಿ ಮಳೆ ಮತ್ತು ಹಿಮ ಬಿದ್ದ ಕಾರಣ ತಾಪಮಾನ ಕುಸಿದಿದೆ ಇಂದು ದೆಹಲಿ ಪಂಜಾಬ್ ಹರಿಯಾಣಾ ಚಂಡೀಗಢ್ ಉತ್ತರ ರಾಜಸ್ತಾನ ಮತ್ತು ಉತ್ತರ ಪ್ರದೇಶದಲ್ಲಿ ದಟ್ಟ ಮಂಜು ಕವಿಯುವ ಸಾಧ್ಯತೆ ಇದೆ ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚಿನ ಹಿಮಪಾತ ಮತ್ತು ಭಾರೀ ಮಳೆಯ ಕಾರಣ ಅವಲಾಂಚಿ ಹಾಗೂ ಭೂಕುಸಿತ ಸಂಭವಿಸುವ ಸಾಧ್ಯತೆಗಳಿದ್ಲು ನಿವಾಸಿಗಳು ಮತ್ತು ಪ್ರವಾಸಿಗರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಪ್ರಮುಖ ಶ್ರವಾಸಿ ತಾಣಗಳಾದ ಸಿಮ್ಲಾ ಮನಾಲಿ ಡಾಲ್ ಹೌಸಿ ಮತ್ತು ಕುಫ್ರಿಯಲ್ಲಿ ಕಳೆದ ರಾತ್ರಿಯಿಡೀ ಹಿಮ ಸುರಿದಿದೆ

ಶ್ರೀನಗರ ಜಮ್ನು ರಾಷ್ಷೀಯ ಹೆದ್ದಾರಿಯಲ್ಲಿ ಸತತ ಮೂರನೇ ದಿನವೂ ಸಂಚಾರ ಸ್ವಗಿತಗೊಳಿಸಲಾಗಿದ್ದು ದೇಶದ ಇತರ ಭಾಗಗಳಿಂದ ಕಾಶ್ಮೀರ ಕಣಿವೆ ಸಂಪರ್ಕ ಕಡಿದುಕೊಂಡಿದೆ ಕಣಿವೆಯ ಪಲವಾರು ಭಾಗಗಳಲ್ಲಿ ಹಿಮ ಸುರಿಯುವುದು ಮುಂದುವರಿದಿದೆ ಪ್ರತಿಕೂಲ ವಾತಾವರಣದಿಂದಾಗಿ ಜಮ್ಮ ಕಾಶ್ಮೀರದ ರಿಯಾಸಿ ಜೆಲ್ಲೆಯ ಪ್ರಮುಖ ಗುಹಾಂತರ ದೇವಾಲಯ ವೈಷ್ಣೋದೇವಿಗೆ ಹೆಲಿಕಾಪ್ಟರ್ ಹಾಗೂ ರೋಪ್ ವೇ ಸೇವೆಯನ್ನು ಸತತ ಎರಡನೇ ದಿನವೂ ಸ್ಥಗಿತಗೊಳಿಸಲಾಗಿದೆ